ಜಮ್ಮು ಮತ್ತು ಕಾಶ್ಮೀರದ ಶೋಪಿಯಾನ್ ಜಿಲ್ಲೆಯ ರೆಬನ್ ಪ್ರದೇಶದಲ್ಲಿ ಭಯೋತ್ಪಾದಕರು ಮತ್ತು ಭದ್ರತಾ ಪಡೆಗಳ ನಡುವೆ ಗುಂಡಿನ ಕಾಳಗ ಐವರು ಭಯೋತ್ವಾದಕರ ಹತ್ಯೆ

ಮೂಜಾ ಸ್ಥಳಗಳು ಶಾಪಿಂಗ್ ಮಾಲ್ಗಳು ರೆಸ್ಟೋರೆಂಟ್ ಮತ್ತು ಹೋಟೆಲ್ಗಳ ಶರತ್ತುಬದ್ಧ ಕಾರ್ಯಾಚರಣೆಗೆ ಸರ್ಕಾರ ಅನುಮತಿ ನೀಡಿದೆ ದೇವಾಲಯಗಳು ಮಸೀದಿಗಳು ಚರ್ಚ್ಗಳು ಹೋಟೆಲ್ಗಳನ್ನು ನಿನ್ನೆಯಿಂದಲೇ ಸ್ವಚ್ಛಗೊಳಿಸಲಾಯಿತು ಸಾಮಾಜಿಕ ಅಂತರ ಪಾಲನೆ ನಿಯಮವನ್ನು ಈ ಎಲ್ಲಾ ಸ್ಥಳಗಳಲ್ಲೂ ಕಡ್ಡಾಯಗೊಳಿಸಲಾಗಿದ್ದು ಕೇಂದ್ರ ಸರ್ಕಾರ ಹೊರಡಿಸಿರುವ ಇತರ ಎಲ್ಲಾ ಮಾರ್ಗಸೂಚಿ ನಿಯಮಗಳನ್ನು ಅವಶ್ಯವಾಗಿ ಪಾಲಿಸಬೇಕು ಎಂದು ಕಟ್ಟುನಿಟ್ಟನ ಆದೇಶ ನೀಡಲಾಗಿದೆ ಆದಾಗ್ಕೂ ಕೊರೊನಾ ಸೋಂಕಿನ ಪ್ರಕರಣಗಳು ಅಧಿಕವಾಗಿರುವ ಕಂಟೈನ್ಮೆಂಟ್ ವಲಯಗಳಿಗೆ ಈ ಆದೇಶ ಅನ್ವಯವಾಗುವುದಿಲ್ಲ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ಮುಜರಾಯಿ ಇಲಾಖೆ ವ್ಯಾಪ್ತಿಯ ಕೆಲವು ಪ್ರಮುಖ ದೇವಾಲಯಗಳನ್ನು ಇಂದಿನಿಂದ ತೆರೆಯಲು ಅನುಮತಿ ನೀಡಲಾಗಿದೆ ಮಾಸ್ಕ್ಗಳನ್ನು ಧರಿಸುವುದು ಸ್ಯಾನಿಟೈಸರ್ ಬಳಕೆ ಮತ್ತು ಪರಸ್ವರ ನಿಗದಿ ಮಾಡಿರುವ ಅಂತರ ಪಾಲನೆಯನ್ನು ಅನುಸರಿಸಬೇಕೆಂದು ಇಲಾಖೆಯ ಸಚಿವ ಕೋಟಾ ಶ್ರೀನಿವಾಸ ಮೂಜಾರಿ ತಿಳಿಸಿದ್ದಾರೆ

ಪೂಜಾ ಸ್ಥಳಗಳಲ್ಲಿ ಪ್ರತಿಮೆಗಳು ವಿಗ್ರಹಗಳು ಮತ್ತು ಪವಿತ್ರ ಗ್ರಂಥಗಳನ್ನು ಸ್ವರ್ತಿಸುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದ್ದು

ಕನಿಷ್ಠ ಆರು ಅಡಿ ಅಂತರವನ್ನು ಕಾಯ್ದುಕೊಳ್ಳಲು ತಿಳಿಸಲಾಗಿದ್ದು ಧಾರ್ಮಿಕ ಸ್ಥಳಗಳಲ್ಲಿನ ಸಮುದಾಯ ಅಡಿಗೆ ಮನೆಯಲ್ಲಿ ಆಹಾರ ತಯಾರಿಸುವಾಗ ಪಾಗೂ ವಿತರಿಸುವಾಗ ದೈಹಿಕ ಅಂತರಕ್ಕೆ ಹೆಚ್ಚಿನ ಆದ್ಯಕೆ ನೀಡಬೇಕಿದೆ ಕೋವಿಡ್ ಮಾರ್ಗಸೂಚಿಗಳ ಪ್ರಕಾರ ಶಾಪಿಂಗ್ ಮಾಲ್ಗಳಲ್ಲಿ ಸೋಂಕು ರಹಿತ ಸಿಬ್ಬಂದಿ ಮತ್ತು ಗಾಪಕರಿಗೆ ಮಾತ್ರ ಒಳ ಪ್ರವೇಶಿಸಲು ಅನುಮತಿ ನೀಡಲಾಗಿದ್ದು ಮಕ್ಕಳು ಆಟವಾಡುವ ಪ್ರದೇಶಗಳು ಸಿನೆಮಾ ಹಾಲ್ಗಳು ಮತ್ತು ಮಾಲ್ಗಳಲ್ಲಿನ ಆಟದ ಆರ್ಕೇಡ್ಗಳು ತೆರೆಯದಂತೆ ಸೂಚಿಸಲಾಗಿದೆ ಎಂದು ನಮ್ನ ಬಾತ್ತೀದಾರರು ವರದಿ ಮಾಡಿದ್ಲಾರೆ ಪ್ರವೇಶದ್ಲಾರದಲ್ಲಿ ಕಡ್ಡಾಯವಾಗಿ ಸಾನಿಟ್ಟೆಜರ್ ಥರ್ಮಲ್ ತಪಾಸಣೆ ನಿಬಂಧನೆಗಳನ್ನು ಅನುಸರಿಸಬೇಕು ಎಂದು ರೆಸ್ನೋರೆಂಟ್ಗಳಿಗೆ ನೀಡಲಾದ ಮಾರ್ಗಸೂಚಿಗಳಲ್ಲಿ ತಿಳಿಸಲಾಗಿದೆ

ಸಾಬೂನು ಮತ್ತು ನೀರು ಬಳಸಿ ಪಲವು ಬಾರಿ ಕೈ ತೊಳೆಯಬೇಕು ಸ್ನಾನಿಟ್ಸೆಸರ್ ಬಳಸಬೇಕು ಕೆಮ್ನುವಾಗ ಸೀನುವಾಗ ಅವಶ್ಯವಾಗಿ ಮೂಗು ಬಾಯನ್ನು ಮುಚ್ಚಿಕೊಳ್ಳಬೇಕು

ಕಂಟ್ಟೆನ್ಲೆಂಟ್ ವಲಯದಲ್ಲಿ ನೆಲೆಸಿರುವ ಯಾವುದೇ ಸಿಬ್ಬಂದಿ ಕಚೇರಿಗೆ ಬರಬಾರದು ಅವರಿಗೆ ಮನೆಯಿಂದಲೇ ಕೆಲಸ ನಿರ್ವಹಿಸುವಂತೆ ಮೇಲಾಧಿಕಾರಿಗಳು ಸೂಚಿಸಬೇಕು ಸರ್ಕಾರಿ ವಾಪನಗಳ ಚಾಲಕರಿಗೆ ಸಹ ಈ ನಿಯಮಗಳು ಅನ್ವಯವಾಗುತ್ತದೆ ಕಚೇರಿ ವಾಹನಗಳನ್ನು ನಿಯಮಿತವಾಗಿ ಸ್ನಾನಿಟ್ಲೆಸ್ ಮಾಡಬೇಕೆಂದು ಸೂಚಿಸಲಾಗಿದೆ

ನಿನ್ನೆ ನಡೆದ ಡಿಜೆಬಲ್ ರಾಲಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಈ ರಾಲಿಯೂ ಯಾವುದೇ ಚುನಾವಣಾ ಅಥವಾ ರಾಜಕೀಯ ವಿಷಯಕ್ಕೂ ಸಂಬಂಧವಿಲ್ಲ

ವಿರೋಧ ಪಕ್ಷಗಳು ವಲಸೆ ಕಾರ್ಮಿಕರ ಹೆಸರಿನಲ್ಲಿ ರಾಜಕೀಯ ಮಾಡಿದವು

ಕೋವಿಡ್ ಪಿಡುಗಿನ ಸಂದರ್ಭದಲ್ಲಿ ಬಡವರ ನೆರವಿಗಾಗಿ ಮೋದಿ ನೇತೃತ್ವದ ಸರ್ಕಾರ ಪಲವು ಕಲ್ಕಾಣ ಕ್ರಮಗಳನ್ನು ಜಾರಿಗೆ ತಂದಿದೆ ಆದರೆ ವಿರೋಧ ಪಕ್ಷಗಳು ಮಾತನಾಡುವುದನ್ನು ಬಿಟ್ಲು ಬೇರೇನನ್ನೂ ಮಾಡಿಲ್ಲ ಎಂದು ಅಮಿತ್ ಶಾ ಟೀಕಿಸಿದರು

ವಲಸೆ ಪ್ರಯಾಣಿಕರನ್ನು ಹೊತ್ತ ಶ್ರಮಿಕ್ ವಿಶೇಷ ರೈಲು ಇಂದು ಕ್ರಾಂತಿವೀರ ಸಂಗೋಳ್ಳಿ ರಾಯಣ್ಣ ಬೆಂಗಳೂರು ನಗರ ರೈಲ್ವೆ ನಿಲ್ದಾಣದಿಂದ ಉತ್ತರ ಪ್ರದೇಶದ ಗೋರಬ್ ಪುರಕ್ಕೆ ತೆರಳಿದೆ